ಎಸ್ ಎಂ

ರಾಷ್ಷಪತಿ ರಾಮನಾಥ್ ಕೋವಿಂದ್ ಉಪರಾಷ್ಷಪತಿ ಎಂ ವೆಂಕಯ್ಯನಾಯ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಪಲವಾರು ಹಿರಿಯ ನಾಯಕರು ನವದೆಪಲಿಯಲ್ಲಿರುವ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಮಾಧಿ ಸ್ನಳ ಸದ್ನೆವ ಅಟಲ್ ಗೆ ಭೇಟಿ ನೀಡಿ ಗೌರವ ನಮನ ಸಲ್ಲಿಸಿದರು ರಾಷ್ಲಪತಿ ರಾಮನಾಥ್ ಕೋವಿಂದ್ ದೆಹಲಿಯಲ್ಲಿರುವ ಭಾರತೀಯ ಸಾಂಸ್ಕತಿಕ ಸಂಬಂಧಗಳ ಮಂಡಳಿಯ ಕೇಂದ್ರ ಕಚೇರಿಯಲ್ಲಿ ವಾಜಪೇಯಿ ಅವರ ವರ್ಣಚಿತ್ರವನ್ನು ಅನಾವರಣಗೊಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೋವಿಂದ್ ಭಾರತವನ್ನು ವಿಶ್ವದಲ್ಲಿ ನೂತನ ಶಕ್ತಿಶಾಲಿ ರಾಷ್ಲವನ್ನಾಗಿ ರೂಪಿಸುವಲ್ಲಿ ವಾಜಪೇಯಿ ಅವರು ಅಪಾರವಾಗಿ ತ್ರಮಿಸಿದ್ದರು ಎಂದು ಸ್ತರಿಸಿದರು ಎಲ್ಲಾ ದೇಶಗಳೊಂದಿಗೆ ವಿಶೇಷವಾಗಿ ನೆರೆ ಹೊರೆಯವರೊಂದಿಗೆ ಉತ್ತಮ ಸಂಬಂಧವನ್ನು ಸದಾ ಕಾಯ್ಲಕೊಳ್ಲಲು ವಿಶೇಷ ಒತ್ತು ನೀಡಿದ್ದರು ಸ್ವೇಷಿತರು ಬದಲಾಗಬಹುದಾದರೂ ನಮ್ಲ ನೆರೆ ಹೊರೆಯವರು ಬದಲಾಗುವುದಿಲ್ಲ ಎಂದು ಮಾಜಿ ಪ್ರಧಾನಿಯವರು ಆಗಿಂದಾಗ್ಗೆ ಹೇಳುತ್ತಿದ್ದರು ಎಂಬುದನ್ನು ಕೋವಿಂದ್ ಅವರು ಉಲ್ಲೇಖಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಸಂದೇಶದ ಮೂಲಕ ಅಟಲ್ ಬಿಹಾರಿ ವಾಜಪೇಯ ಅವರಿಗೆ ಶ್ರದ್ಗಾಂಜಲಿ ಸಲ್ಲಿಸಿದ್ದಾರೆ ದೇಶದ ಅಭಿವೃದ್ದಿಗೆ ಅಸಾಧಾರಣ ಕೊಡುಗೆ ನೀಡಿರುವ ಅಟಲ್ಜೀ ಅವರನ್ನು ದೇಶ ಸದಾ ಸ್ಪರಿಸುತ್ತದೆ ಎಂದು ನರೇಂದ್ರ ಮೋದಿ ಹೇಳಿದ್ದಾರೆ ಈ ಮಧ್ಯೆ ಕೇಂದ್ರ ಗ್ಲಪ ಸಚಿವ ಅಮಿತ್ ಷಾ ವಾಜಪೇಯಿ ಅವರ ಎರಡನೇ ಪುಣ್ಣತಿಥಿ ಅಂಗವಾಗಿ ಶ್ರದ್ಧಾಂಜಲಿ ಸಲ್ಲಿಸಿ ಅವರ ಸೇವೆಯನ್ನು ಸರಿಸಿದ್ದಾರೆ ವಾಜಹೇಯಿ ಅವರು ದೇಶಪ್ರೇಮ ಹಾಗೂ ಭಾರತೀಯ ಸಂಸ್ಕತಿಯ ಧನಿಯಾಗಿದ್ದರೆಂದು ಬಣ್ಣಿಸಿದರು ವಾಜಹೇಯಿ ಅವರು ಮುತ್ತದ್ಲಿ ರಾಜಕಾರಣಿ ಮಾತ್ರವಾಗಿರದೆ ಅಪ್ರತಿಮ ಸಂಘಟಕರಾಗಿದ್ದರು ಭಾರತೀಯ ಜನತಾ ಪಕ್ಷದ ಸಂಘಟನೆಯನ್ನು ಹುಟ್ಲುಹಾಕಿ

ಕೇಂದ್ರ ವಾರ್ತಾ ಹಾಗೂ ಪ್ರಸಾರ ಸಚಿವ ಪ್ರಕಾಶ್ ಜಾನ್ಗೇಕರ್ ವಾಜಪೇಯಿ ಅವರು ನಮಗೆಲ್ಲರಿಗೂ ಸದಾ ಸ್ಪೂರ್ತಿಯಾಗಿ ಉಳಿಯಲಿದ್ದಾರೆ ಶಕ್ತಿಶಾಲಿ ಭಾರತ ಹಾಗೂ ಪಕ್ಷವನ್ನು ಕಟ್ಟಲು ಅಪಾರವಾಗಿ ಶ್ರಮಿಸಿದ್ದರೆಂದು ಹೇಳಿದ್ದಾರೆ ದೇಶದ ಅಭಿವೃದ್ದಿಯಲ್ಲಿ ಎಂ ಎಸ್ ಎಂ ಇ ವಲಯ ಮಹತ್ತರ ಪಾತ್ರ ವಹಿಸಿದೆ ಎಂದು ಸಣ್ಣ ಮತ್ತು ಮಧ್ಣಮ ಕೈಗಾರಿಕೆಗಳ ಸಚಿವ ನಿತಿನ್ ಗಡ್ಡರಿ ಹೇಳಿದ್ದಾರೆ

ಎಸ್ ಎಂ

ಭಾರತದಲ್ಲಿ ಈ ಪ್ರಮಾಣ ಅತ್ಯಂತ ಕಡಿಮೆಯಿದೆ

ಕೇಂದ್ರ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರಗಳು ಪರಸ್ಸರ ಸಹಕಾರದಿಂದ ಮಾಡುತ್ತಿರುವ ಪ್ರಯತ್ಯಗಳಿಂದಾಗಿ ದೇಶದಲ್ಲಿ ಕೊರೋನಾ ಸಾವಿನ ಪ್ರಮಾಣ ನಿರಂತರವಾಗಿ ಇಳಿಮುಖವಾಗುತ್ತಿದೆ ಎಂದು ಕೇಂದ್ರ ಆರೋಗ್ನ ಸಚಿವಾಲಯ ತಿಳಿಸಿದೆ

ಯುವ ಸಮುದಾಯದ ಆಶೋತ್ತರಗಳಿಗೆ ಸ್ಪಂದಿಸುವ ನಿಟ್ಲನಲ್ಲಿ ಎನ್ಸಿಸಿ ಚಟುವಟಿಕೆಗಳನ್ನು ಗಡಿಭಾಗದ ಹಾಗೂ ಕರಾವಳ ಜಿಲ್ಲೆಗಳಿಗೆ ವಿಸ್ತರಿಸುವ ಮಹತ್ತದ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೆಹಲಿಯ ಕೆಂಪುಕೋಟೆಯಲ್ಲಿ ನಿನ್ನೆ ಸ್ವಾತಂತ್ರ್ಯೋತ್ವವ ಭಾಷಣ ಮಾಡಿದ ಸಂದರ್ಭದಲ್ಲಿ ಈ ಯೋಜನೆಯನ್ನು ಪ್ರಕಟಿಸಿದರು

ಈ ಪೈಕಿ ಮೂರನೇ ಒಂದರಷ್ಟು ಕೆಡೆಚ್ಗಳು ಬಾಲಕಿಯರಾಗಿರುತ್ತಾರೆ ಗಡಿಭಾಗದ ಹಾಗೂ ಕರಾವಳ ಜಿಲ್ಲೆಗಳಲ್ಲಿ ಎನ್ಸಿಸಿ ಚಟುವಟಿಕೆಗಳನ್ನು ಆರಂಭಿಸಲು ಈಗಾಗಲೇ ಒಂದು ಸಾವಿರಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳನ್ನು ಗುರುತಿಸಲಾಗಿದೆ ಎಂದು ನಮ್ನ ಪ್ರತಿನಿಧಿ ವರದಿ ಮಾಡಿದ್ದಾರೆ

ಈ ಯೋಜನೆಯಡಿ ಈ ರಾಜ್ಯಗಳಲ್ಲಿನ ವಲಸೆ ಕಾರ್ಮಿಕರಿಗೆ ಉದ್ಯೋಗಾವಕಾಶಗಳು ದೊರೆಯುತ್ತಿವೆಯೇ ಎಂಬ ಬಗ್ಗೆ ಕೈಲ್ವೆ ಸಚಿವ ಪಿಯೂಷ್ ಗೋಯಲ್ ನಿಗಾ ವಹಿಸಿದ್ದಾರೆ

ರಾಜ್ಞ ಸರ್ಕಾರಗಳ ಸಪಯೋಗದಲ್ಲಿ ಈ ಕಾಮಗಾರಿಗಳನ್ನು ಕ್ಷೆಗೆತ್ತಿಕೊಂಡಿದ್ದು ರೈಲ್ವೆ ಇಲಾಖೆ ಪ್ರತಿಯೊಂದು ಜಿಲ್ಲೆಗೂ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಮುಂಬರುವ ಮನ್ ಕೀ ಬಾತ್ ಸರಣಿ ಕಾರ್ಯಕ್ರಮಕ್ಕೆ ಜನರು ತಮ್ನ ವಿಚಾರಗಳನ್ನು ಹಂಚಿಕೊಳ್ಲಬಹುದೆಂದು ಪ್ರಧಾನಮಂತ್ರಿ ಸರೇಂದ್ರ ಮೋದಿ ಕರೆ ನೀಡಿದ್ದಾರೆ

ಅಲ್ಲದೇ ನಮೋ ಆಪ್ ಅಥವಾ ಮೈಗೌಡಾಟ್ಇನ್ ಗೆ ಕಳುಹಿಸಿಕೊಡಬಹುದಾಗಿದೆ

ಕೊರೊನಾ ಬಿಕ್ಟಟನ ಕಾರಣ ಕಳೆದ ಮಾರ್ಚ್ನಲ್ಲಿ ಸ್ಥಗಿತಗೊಂಡಿದ್ದ ವೈಷ್ಣೋದೇವಿ ಯಾತ್ರೆ ಇಂದಿನಿಂದ ಪುನರಾರಂಭವಾಗಿದೆ

ಒಂದು ದಿನಕ್ಕೆ ಕೇವಲ ಎರಡು ಸಾವಿರ ಜನರಿಗೆ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ